ಮೀನುಗಾರರ ಬಂಧನ

ಸಿರಿಯಾದಲ್ಲಿ ಕರ್ದಿಶ್ ಪಡೆಗಳ ವಿರುದ್ಧ ಟರ್ಕಿ ಸೇನಾಪಡೆ ದಾಳಿಗೆ ವಿಶ್ವ ನಾಯಕರಿಂದ ಖಂಡನೆ ಈ ಕುರಿತು ತುರ್ತು ಚರ್ಚೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಮತ್ತು ಅರಬ್ ಒಕ್ಕೂಟದ ಸಭೆ

ಮಹಿಳೆಯರ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಮೇರಿಕೋಮ್ ಸೆಮಿಫ್ತೆನಲ್ಸ್ಗೆ ಪ್ರವೇಶ

ರಾಷ್ಟ ಪತಿ ರಾಮನಾಥ್ ಕೋವಿಂದ್ ಅವರು ಇಂದು ನಾಸಿಕ್ನಲ್ಲಿ ಆರ್ಮಿ ಏವಿಯೇಶನ್ ಕೋರ್ಗೆ ಕಲರ್ಸ್ ಗೌರವವನ್ನು ಪ್ರದಾನ ಮಾಡಿದರು ಹಲವು ವರ್ಷಗಳ ಕಾಲ ಸತತ ಅತ್ಯುತ್ತಮ ಸೇವೆ ಸಲ್ಲಿಸುವ ಸೇನಾ ಪಡೆಗಳಿಗೆ ಈ ಗೌರವವನ್ನು ಪ್ರದಾನ ಮಾಡಲಾಗುತ್ತದೆ

ಅತಿ ಎತ್ತರದಲ್ಲಿರುವ ಸಿಯಾಚಿನ್ ನೀರ್ಗಲ್ಲು ಹಾಗೂ ಗುಜರಾತ್ನ ಕಚ್ನ ರನ್ ಯುದ್ಧಭೂಮಿಯಲ್ಲಿ ಸೇವೆ ಸಲ್ಲಿಸಿದ ಕೀರ್ತಿಗೂ ಈ ಪಡೆ ಪಾತ್ರವಾಗಿದೆ ಮಹಾರಾಷ್ಲ ಕರ್ನಾಟಕ ಮತ್ತು ಗುಜರಾತ್ ರಾಜ್ಯಗಳಿಗೆ ಐದು ದಿನಗಳ ಅಧಿಕ್ಷತ ಪ್ರವಾಸದಲ್ಲಿರುವ ರಾಷ್ಟ ಪತಿಗಳು ಇಂದು ಕರ್ನಾಟಕಕ್ಕೆ ಭೇಟಿ ನೀಡಿ ಮೈಸೂರಿನ ಮಹಾರಾಜ ಶ್ರೀ ಜಯಚಾಮರಾಜ ಒಡೆಯರ್ ಅವರ ಜನ್ಮ ಶತಮಾನೋತ್ಪವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾಳೆ ಮೈಸೂರಿನ ವರುಣಾ ಗ್ರಾಮದಲ್ಲಿ ಜೆಎಸ್ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರಕ್ಲೆ ಅವರು ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ನಾಡಿದ್ದು ಅವರು ಬೆಂಗಳೂರು ಜಿಗಣಿಯ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಲಾನಕ್ಕೆ ಭೇಟಿ ನೀಡಲಿದ್ಲಾರೆ ರಾಷ್ಟ್ರಪತಿ ಅವರು ಭಾನುವಾರ ಗುಜರಾತಿನ ಕೋಬಾದಲ್ಲಿರುವ ಶ್ರೀ ಮಹಾವೀರ ಜೈನ್ ಆರಾಧನಾ ಕೇಂದ್ರಕ್ಕೆ ತೆರಳಲಿದ್ದಾರೆ

ಸಂಪುಟ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾದಿದ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಸಚಿವ ಪ್ರಕಾಶ್ ಜಾವಡೇಕರ್ ಆಶಾ ಕಾರ್ಯಕರ್ತೆಯರ ಮಾಸಿಕ ಗೌರವಧನದ ಹೆಚ್ಚಳದೊಂದಿಗೆ ಇನ್ನಿತರ ಪ್ರಯೋಜನಗಳನ್ನು ಒದಗಿಸಲು ಸರ್ಕಾರ ನಿರ್ಧರಿಸಿದೆ ಎಂದರು

ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಹಣ ಬಿಡುಗಡೆಗಾಗಿ ಆಧಾರ್ ಜೋಡಣೆ ಕಡ್ಗಾಯ ಅಗತ್ಯತೆಯ ಪೂರ್ವ ಷರತ್ತನ್ನು ಸಡಿಲಿಸಲು ಕೂಡ ಸಂಪುಟ ಅನುಮೋದನೆ ನೀಡಿದೆ

ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದ ಪ್ರದೇಶದಿಂದ ಬಂದು ಸ್ಥಳಾಂತರಗೊಂಡಿರುವ ಕಾಶ್ಮೀರಿ ಕುಟುಂಬಗಳಿಗೆ ಪರಿಹಾರ ಪ್ಯಾಕೇಜನ್ನು ಕೂಡ ಸರ್ಕಾರ ಮಂಜೂರು ಮಾಡಿದೆ

ರಾಜ್ಯಪಾಲರ ಸಲಹೆಗಾರರಾದ ಖುರ್ಷಿದ್ ಅಹಮದ್ ಗನಾಯ್ ಮತ್ತು ಫಾರೂಖ್ ಖಾನ್ ಅಧ್ಯಕ್ಷತೆಯಲ್ಲಿ ನಡೆದ ಪ್ರತ್ಯೇಕ ಪರಿಶೀಲನಾ ಸಭೆಗಳಲ್ಲಿ ಈ ನಿರ್ದೇಶನಗಳನ್ನು ಜಾರಿ ಮಾಡಲಾಗಿದೆ

ಶ್ರೀನಗರದ ಸಮೂಹ ವಿಶ್ವವಿದ್ಯಾಲಯದ ಎಲ್ಲ ಸ್ನಾತಕೋತ್ತರ ಪರೀಕ್ಷೆಗಳನ್ನು ನವೆಂಬರ್ ಮೊದಲ ವಾರದಲ್ಲಿ ನಡೆಸಲಾಗುತ್ತದೆ

ಜಮ್ಮು ಮತ್ತು ಕಾಶ್ಮೀರದ ಗದಿ ಜಿಲ್ಲೆ ಪೂಂಛ್ನಲ್ಲಿ ಕಳೆದ ರಾತ್ರಿ ಪಾಕಿಸ್ತಾನಿ ಪಡೆಗಳು ಅಪ್ರಚೋದಿತ ಗುಂಡಿನ ದಾಳಿ ನಡೆಸುವುದರೊಂದಿಗೆ ಮತ್ತೊಮ್ಮೆ ಕದನ ವಿರಾಮ ಉಲ್ಲಂಘಿಸಿದೆ

ಭಾರತೀಯ ಪಡೆಗಳು ತಕ್ಕ ಪ್ರತ್ಯುತ್ತರ ನೀಡಿವೆ ಗುಂಡಿನ ದಾಳಿ ಅರ್ಧ ಗಂಟೆ ಕಾಲ ಮುಂದುವರಿಯಿತು ಭಾರತೀಯ ಪಡೆಯಲ್ಲಿ ಯಾವುದೇ ಜೀವಹಾನಿ ಅಥವಾ ನಷ್ಲ ಉಂಟಾಗಿಲ್ಲ ಕರ್ನಾಟಕ ವಿಧಾನಮಂಡಲದ ಉಭಯ ಸದನಗಳ ಮುಂದುವರೆದ ಬಜೆಟ್ ಅಧಿವೇಶನ ಇಂದಿನಿಂದ ಆರಂಭವಾಗಿದ್ದು ಮೂರು ದಿನಗಳ ಕಾಲ ಕಲಾಪ ನಿಗದಿಯಾಗಿದೆ ಈ ತಿಂಗಳ ಅಂತ್ಯದವರೆಗೆ ಲೇಖಾನುದಾನ ಪಡೆದಿರುವ ರಾಜ್ಯ ಸರ್ಕಾರ ಪೂರ್ಣ ಪ್ರಮಾಣದ ಬಜೆಟ್ ಅಂಗೀಕಾರಕ್ಕೆ ಸದನದ ಒಪ್ಪಿಗೆ ಪಡೆಯುವ ಉದ್ದೇಶದಿಂದ ಈ ಕಲಾಪ ನಡೆಯುತ್ತಿದೆ ನೆರೆ ಪರಿಹಾರ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ನಡೆಯುವ ನಿರೀಕ್ಷೆ ಇದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ದವಾಗಿದೆ

ವೀರಭದ್ರಯ್ಯ ಅವರಿಗೆ ಸಂತಾಪ ಸೂಚಕ ನಿರ್ಣಯವನ್ನು ಮಂದಿಸಲಾಯಿತು ನಿರ್ಣಯದ ಮೇಲಿನ ಚರ್ಚೆ ಈಗ ನಡೆಯುತ್ತಿದೆ ವಿಧಾನಪರಿಷತ್ ಕಲಾಪ ಸಹ ಆರಂಭವಾಗಿದೆ ಸಿರಿಯಾದಲ್ಲಿ ಟರ್ಕಿ ಮಿಲಿಟರಿಯ ಆಕ್ರಮಣಕ್ಕೆ ಸಂಯುಕ್ತ ಅರಬ್ ಎಮೀರೇಟ್ಸ್ ತೀವ ಖಂಡನೆ ವ್ಯಕ್ತಪಡಿಸಿದೆ ಈ ಕುರಿತು ಪ್ರಕಟಣೆ ಬಿಡುಗಡೆ ಮಾಡಿರುವ ಯುಎಇ ವಿದೇಶಾಂಗ ವ್ಯವಹಾರಗಳ ಮತ್ತು ಅಂತಾರಾಷ್ತೀಯ ಸಹಕಾರ ಸಚಿವಾಲಯ ಈ ಆಕ್ರಮಣವು ಗಂಭೀರ ಬೆಳವಣಿಗೆಗೆ ಕಾರಣವಾಗುತ್ತಿದೆ ಹಾಗೂ ಅಂತಾರಾಷ್ಟೀಯ ಕಾನೂನನ್ನು ಧಿಕ್ಷರಿಸಿ ಮತ್ತು ಅರಬ್ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವ ಮೂಲಕ ಅರಬ್ ರಾಷ್ಟದ ಸಾರ್ವಭೌಮತ್ವದ ಮೇಲೆ ಸ್ವೀಕಾರ್ಹವಲ್ಲದ ಸ್ಪಷ್ವವಾದ ದಾಳಿಯನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದೆ ಈ ಮಧ್ಯೆ ಸಿರಿಯಾದಲ್ಲಿ ಕುರ್ದಿಷ್ ಪಡೆಗಳ ವಿರುದ್ದದ ಕಾರ್ಯಾಚರಣೆಯಲ್ಲಿ ಶಾಂತಿ ಕಾಯ್ದುಕೊಳ್ಳಬೇಕು ಎಂದು ನ್ಯಾಟೋ ಮುಖ್ಯಸ್ಥ ಜೆನ್ಸ್ ಸ್ಫೋಲ್ಸೆನ್ ಬರ್ಗ್ ಟರ್ಕಿಯನ್ನು ಆಗ್ರಹಿಸಿದ್ದಾರೆ ಇದರ ನದುವೆ ಈ ಕುರಿತು ಚರ್ಚಿಸಲು ಯುಎನ್ಎಸ್ಸಿ ಮತ್ತು ಅರಬ್ ತುರ್ತು ಸಭೆಗೆ ಕರೆದಿದೆ ಪ್ರತಿಯೊಬ್ಬ ಭಾರತೀಯನು ಕ್ರೀಡೆಗಳ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡಲ್ಲಿ ಪ್ರತಿಯೊಂದು ಆಟೋಟವೊ ಒಂದು ಉದ್ಯಮದಂತೆ ಬೆಳೆಯಲು ಸಾಧ್ಯ ಎಂದು ಕೇಂದ್ರ ಕ್ರೀಡಾ ಸಚಿವ ಕಿರೆನ್ ರಿಜಿಜು ಹೇಳಿದ್ದಾರೆ ಅವರು ದೆಹಲಿಯಲ್ಲಿ ಇಂದು ಬೆಳಿಗ್ಗೆ ಭಾರತ ಕ್ರೀಡಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾದಿ ದೇಶದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಬೆಳೆಸುವ ಅಗತ್ಯವಿದೆ ಯುವ ಜನರಿಗೆ ಕ್ರೀಡೆಗಳಲ್ಲಿ ಹೆಚ್ಚಿನ ಅವಕಾಶಗಳು ದೊರೆಯುವಂತಾಗಬೇಕು ಎಂದರು

ಅವರು ಡೆಲ್ವ್ ದ್ವೀಪದ ಸಮೀಪ ಇಂದು ಮುಂಜಾನೆ ಮೀನುಗಾರಿಕೆ ನಡೆಸುತ್ತಿದ್ದಾಗ ಲಂಕಾ ನೌಕಾಪಡೆಯ ಸಿಬ್ಬಂದಿ ಅವರನ್ನು ಬಂಧಿಸಿರುವುದಾಗಿ ವರದಿ ತಿಳಿಸಿದೆ ಬಂಧಿತರನ್ನು ಕಾಂಕೇಸಾಂತುರೈ ನೌಕಾ ಶಿಬಿರಕ್ಕೆ ಕರೆದೊಯ್ಯಲಾಗಿದ್ದು ಅವರ ದೋಣಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ನವದೆಹಲಿಯಲ್ಲಿಂದು ಎಲ್ಲ ಇಲಾಖೆಗಳು ಮತ್ತು ಸಚಿವಾಲಯಗಳಲ್ಲಿ ವಿಕೋಪ ನಿರ್ವಹಣೆಯ ನೋಡಲ್ ಅಧಿಕಾರಿಗಳಿಗೆ ಗ್ಬಹ ಸಚಿವಾಲಯ ಇಂದು ಅರಿವು ಕಾರ್ಯಾಗಾರ ಆಯೋಜಿಸಿದೆ ರಾಷ್ಟೀಯ ವಿಕೋಪ ನಿರ್ವಹಣಾ ಪ್ರಾಧಿಕಾರ ಎನ್ಡಿಎಂಎದ ಸದಸ್ಯ ಕಾರ್ಯದರ್ಶಿ ಜಿ

ಸರ್ಮಾ ಕಾರ್ಯಗಾರ ಉದ್ದೇಶಿಸಿ ಮಾತನಾದಿ ವಿಕೋಪ ಮತ್ತು ವಿಕೋಪ ನಂತರದ ಪರಿಸ್ಥಿತಿಗಳಿಗೆ ಸಂಬಂಧಿಸಿದಂತೆ ನೀತಿ ಮತ್ತು ವ್ಯವಸ್ಥೆಗಳ ಅನುಷ್ಣಾನದಲ್ಲಿ ನೋಡಲ್ ಅಧಿಕಾರಿಗಳದು ಮಹತ್ತರ ಪಾತ್ರ ಎಂದು ಹೇಳಿದರು ರಾಷ್ಟೀಯ ವಿಕೋಪ ನಿರ್ವಹಣಾ ಸಂಸ್ಣೆ ಎನ್ಐಡಿಎಂನ ಕಾರ್ಯಕಾರಿ ನಿರ್ದೇಶಕ ಮೇಜರ್ ಜನರಲ್ ಮನೋಜ್ ಕುಮಾರ್ ಬಿಂದಾಲ್ ಕಾರ್ಯಗಾರದಲ್ಲಿ ಭಾಗವಹಿಸಿದ್ದರು

ಮೇರಿಕೋಮ್ ಇಂದು ವಿಶ್ವ ಮಹಿಳಾ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ಆಟಗಾರ್ತಿ ಎನ್ನುವ ಕೀರ್ತಿಗೆ ಪಾತ್ರರಾಗಿದ್ದಾರೆ